ಕೊರೋನಾ ಸೋಂಕು ಪರಿಸ್ಥಿತಿ ನಿರ್ವಹಣೆಗೆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಅಗತ್ಯ ನೆರವಿನ ಭರವಸೆ

ವಾರಾಂತ್ನ ಮತ್ನು ಹೋಳಿ ವಿರಾಮದ ನಂತರ ಸಂಸತಿನ ಅಧಿವೇಶನ ಇಂದು ಮತ್ನೆ ಆರಂಭವಾಗಿದೆ

ಲೋಕಸಭೆಯಲ್ಲಿಂದು ದೆಹಲಿ ಹಿಂಸಾಚಾರ ಪ್ರಕರಣದ ಬಗ್ಗೆ ಚರ್ಚೆ ನಿಗದಿಯಾಗಿದೆ

ಮಧ್ಯ ಪ್ರದೇಶದಲ್ಲಿ ತೀವ್ರ ರಾಜಕೀಯ ಬಿಕ್ಕಟ್ಟಿನ ನಡುವೆಯೆ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷ ಬಿಜೆಪಿ ತಮ್ಮತಮ್ಮ ಶಾಸಕರ ಕುದುರೆ ವ್ವಾಪಾರ ಪ್ರಯತ್ನಗಳಿಗೆ ಕಡಿವಾಣ ಹಾಕಲು ಅವರನ್ನು ಸುರಕ್ಷಿತ ಸ್ವಳಗಳಿಗೆ ಕಳುಹಿಸಲು ನಿರ್ಧರಿಸಿದೆ ಬಿಜೆಪಿ ಶಾಸಕರನ್ನು ಹರಿಯಾಣದ ಗುರುಗ್ರಾಮ್ಗೆ ಮತ್ತು ಕಾಂಗ್ರೆಸ್ ಶಾಸಕರನ್ನು ರಾಜಸ್ತಾನದ ಜೈಪುರಕ್ಕೆ ಸ್ಥಳಾಂತರಿಸಲಾಗುತ್ತಿದೆ

ಮತ್ತೊಂದೆಡೆ ಬಿಜೆಪಿ ಹಿರಿಯ ನಾಯಕ ಭೂಷೇಂದ್ರ ಸಿಂಗ್ ಕಾಂಗ್ರೆಸ್ ಶಾಸಕರ ರಾಜೀನಾಮೆ ಮುಂದುವರೆಯಲಿದ್ದು

ಕಾಂಗ್ರೆಸ್ ಸರ್ಕಾರಕ್ಕೆ ಬಿಎಸ್ಪಿಯ ಇಬ್ಲರು ಸಮಾಜವಾದಿ ಪಕ್ಷದ ಒಬ್ಲರು ಹಾಗೂ ನಾಲ್ವರು ಪಕ್ಷೇತರಅಭ್ಯರ್ಥಿಗಳ ಬೆಂಬಲವಿದೆ

ಯೆಸ್ ಬ್ಹಾಂಕ್ ಬಿಕ್ಕಟ್ಟನ ಬಗ್ಗೆ ಆಮ್ ಆದ್ನಿ ಪಕ್ಷದ ಸಂಸದರು ಸಂಸತ್ ಭವನ ಆವರಣದಲ್ಲಿರುವ ಗಾಂಧೀಜಿ ಪ್ರತಿಮೆಯ ಎದುರು ಇಂದು ಬೆಳಗ್ಗೆ ಧರಣಿ ನಡೆಸಿದರು ದೇಶದಲ್ಲಿ ಕಾರ್ಹೋರೇಟ್ ಕಂಪನಿಗಳಿಗೆ ಯೆಸ್ ಬ್ಬಾಂಕಿನಿಂದ ಭಾರಿ ಮೊತ್ತದ ಸಾಲಗಳನ್ನು ನೀಡಲಾಗಿದೆ

ದೇಶದಲ್ಲಿ ಕೊರೋನಾ ವೈರಾಣು ಸೋಂಕಿತರ ಸಂಬ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸೋಂಕಿನ ನಿಯಂತ್ರಣಕ್ಕೆ ರಾಜ್ಣ ಸರ್ಕಾರಗಳಿಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಕೇಂದ್ರ ಸರ್ಕಾರ ಭರವಸೆ ನೀಡಿದೆ ಕೇಂದ್ರ ಆರೋಗ್ಣ ಸಚಿವ ಡಾ ಹರ್ಷವರ್ಧನ್ ದೆಹಲಿಯಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ಹೆಚ್ಚಾಗುತ್ತಿರುವ ರಾಜ್ಯಗಳ ಆರೋಗ್ಯ ಸಚಿವರೊಂದಿಗೆ ತುರ್ತು ಸಮಾಲೋಚನೆ ನಡೆಸಿದರು ಕರ್ನಾಟಕ ದೆಹಲಿ ಪರಿಯಾಣ ಕೇರಳ ತೆಲಂಗಾಣ ರಾಜಸ್ತಾನ ಮಹಾರಾಷ್ಸ ಪಂಜಾಬ್ ತಮಿಳುನಾಡು ಮತ್ತು ಉತ್ತರ ಪ್ರದೇಶ ರಾಜ್ಗಗಳ ಆರೋಗ್ಯ ಸಚಿವರು ಲಡಾಬ್ ಹಾಗೂ ಜಮ್ನ ಮತ್ತು ಕಾಶ್ಮೀರದ ಉಪರಾಜ್ವಪಾಲರು ಈ ಸಭೆಯಲ್ಲಿ ಭಾಗವಹಿಸಿದ್ದರು

ಈ ತಿಂಗಳು ನಿಗದಿಯಾಗಿದ್ದ ಸರ್ಕಾರದ ಎಲ್ಲ ಸಾರ್ವಜನಿಕ ಸಮಾರಂಭಗಳನ್ನು ರದ್ದುಪಡಿಸಲಾಗಿದೆ ಎಂದು ಆರೋಗ್ಯ ಸಚಿವೆ ಕೆ ಕೆ ಕೈಲಜಾ ನಿನ್ನೆ ಸುದ್ದಿಗಾರರಿಗೆ ತಿಳಿಸಿದ್ದಾರೆ

ಮಹಾರಾಷ್ಟದಲ್ಲಿ ನಿನ್ನೆ ಮೂವರಲ್ಲಿ ಕೊರೋನಾ ವೈರಾಣು ಸೋಂಕು ತಗಲಿರುವುದು ದೃಢಪಟ್ಟದೆ ಇದಕ್ಕೂ ಮುನ್ನ ಸೋಂಕು ಖಚಿತಪಟ್ಟದ್ದ ಇಬ್ಬರೊಂದಿಗೆ ಈ ಮೂವರು ಸಂಪರ್ಕಕ್ಕೆ ಬಂದಿದ್ದರು ಎಂದು ರಾಜ್ಯ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ ದುವೈನಿಂದ ದೇಶಕ್ಷೆ ಹಿಂದುರಿಗಿದ ಇವರೆಲ್ಲಾ ಮುಂಬೈ ವಿಮಾನ ನಿಲ್ದಾಣದಿಂದ ಪುಣೆಗೆ ಒಟ್ಟಗೆ ಪ್ರಯಾಣ ಮಾಡಿದ್ದರೆಂದು ರಾಜ್ಯ ಸರ್ಕಾರದ ಪ್ರಕಟಣೆ ತಿಳಿಸಿದೆ ಇವರೆಲ್ಲರನ್ನೂ ಪುಣೆಯ ನಾಯ್ನು ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ಗಳಲ್ಲಿ ಇರಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ

ಪಶ್ಚಿಮ ಬಂಗಾಳದಲ್ಲಿ ನಾಲ್ವರು ಕೊರೋನಾ ಸೋಂಕಿತರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಈ ಪೈಕಿ ಮೂವರು ಇಟಲಿಯಿಂದ ವಾಪಸ್ಲಾಗಿದ್ದರು ವಿಮಾನ ನಿಲ್ದಾಣದಲ್ಲಿ ತಪಾಸಣೆಗೊಳಪಡಿಸಿದಾಗ ಕೊರೊನಾ ಸೋಂಕಿನ ಲಕ್ಷಣಗಳು ಪತ್ತೆಯಾಗಿತ್ತು

ಫ್ರಾನ್ಸೆ ಜರ್ಮನಿ ಸ್ವೇನ್ ಚೀನಾ ಇಟಲಿ ಇರಾನ್ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ನಾಗರಿಕರಿಗೆ ನೀಡಲಾಗಿರುವ ಎಲ್ಲಾ ಮಾದರಿಯ ವಿಸಾಗಳು ತಕ್ಷಣದಿಂದಲೇ ರದ್ದಾಗಿದೆ ಕೇಂದ್ರ ಆರೋಗ್ಯ ಸಚಿವಾಲಯ ಈ ಹೆಚ್ಚುವರಿ ಪ್ರಯಾಣ ಮಾರ್ಗಸೂಚಿಯನ್ನು ಹೊರಡಿಸಿರುವ ಹಿನ್ನೆಲೆಯಲ್ಲಿ ಈಗ ಹೇಳಿದ ದೇಶಗಳಿಗೆ ಶ್ರಯಾಣ ಕೈಗೊಳ್ಳುವುದನ್ನು ದೇಶದ ನಾಗರಿಕರು ಸದ್ಲಕ್ಷೆ ಮುಂದೂಡಬೇಕೆಂದೂ ಸಹ ಸಲಹೆ ನೀಡಲಾಗಿದೆ

ದೇಶದ ಎಲ್ಲಾ ಅಂತಾರಾಷ್ಷೀಯ ವಿಮಾನ ನಿಲ್ಲಾಣಗಳಿಗೆ ಬರುವ ಪ್ರಯಾಣಿಕರು ತಮ್ನ ಆರೋಗ್ನ ಪರಿಸ್ತಿತಿಯ ಮೇಲೆ ಗಮನ ನೀಡಬೇಕು ಮತ್ತು ಸೋಂಕು ನಿಯಂತ್ರಣಕ್ಕೆ ಅನುಸರಿಸಲು ಸೂಚಿಸಲಾಗಿರುವ ಸಲಹೆಗಳನ್ನು ಕಡ್ವಾಯವಾಗಿ ಪಾಲಿಸಬೇಕು ಎಂದು ಸಪ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ

ಸೋಂಕು ನಿಯಂತ್ರಣಕ್ಕೆ ಕ್ಲೆಗೊಂಡಿರುವ ಕ್ರಮಗಳಿಗೆ ಸಹಕಾರ ನೀಡಬೇಕೆಂದು ಸಹ ಮಾರ್ಗಸೂಚಿಯಲ್ಲಿ ಮನವಿ ಮಾಡಲಾಗಿದೆ ಜಮ್ಮ ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸಲು ಸರ್ಕಾರ ಸಂಪೂರ್ಣ ಬೆಂಬಲ ನೀಡುವುದೆಂದು ಉಪರಾಜ್ಯಪಾಲರ ಸಲಹೆಗಾರ ಕೇವಲ್ಕುಮಾರ್ ಶರ್ಮ ಭರವಸೆ ನೀಡಿದ್ದಾರೆ ಭಾರತೀಯ ಕ್ಟೆಗಾರಿಕಾ ಒಕ್ಕೂಟ ಮತ್ತು ಜಮ್ನು ಕಾಶ್ಮೀರ ಸರ್ಕಾರ ಅಹಮದಾಬಾದ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು

ವಿಕಾಸ್ ಕೃಷ್ಣನ್ ಜೋರ್ಡಾನ್ನ ಇಶಾಯಿ ಹುಸೇನಿ ವಿರುದ್ದ ಅಂತಿಮ ಪಂದ್ಯದಲ್ಲಿ ಇಂದು ಸೇಣಸಲಿದ್ದರೆ ಸಿಮ್ರಾನ್ಜಿತ್ ಕೌರ್ ಎರಡು ಬಾರಿ ಏಷ್ಣನ್ ಚಾಂಪಿಯನ್ ಆಗಿರುವ ದಕ್ಷಿಣ ಕೊರಿಯಾದ ಇಯೊನ್ ಜಿ ವಿರುದ್ದ ಹೋರಾಡಲಿದ್ದಾರೆ